ಕಾರ್ಯಾಚರಣೆ ಸಿಬ್ಬಂದಿ ಹೊರತುಪಡಿಸಿ ಉಳಿದ ಉದ್ಯೋಗಿಗಳ ಅಧಿಕಾವಧಿ ಕಾರ್ಯ ಭತ್ತೆ ಸ್ವಗಿತಕ್ಕೆ ಕೇಂದ್ರದ ನಿರ್ಧಾರ

ಇಂದು ಅಂತಾರಾಷ್ಟೀಯ ಮಾದಕ ವ್ಯಸನ ನಿಯಂತ್ರಣ ದಿನ

ಬುಡಕಟ್ಟು ಮ್ಯವಹಾರಗಳ ಸಚಿವಾಲಯ ಈ ಕುರಿತು ಹೇಳಿಕೆಯೊಂದನ್ನು ಬಿಡುಗಡೆ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಸ್ವಸಹಾಯ ಗುಂಪುಗಳು ಕೆಲಸ ಮಾಡಲಿದ್ದು ಅರಣ್ಣ ಉತ್ಪನ್ನಗಳನ್ನು ಬುಡಕಟ್ಟು ಸಮುದಾಯ ತಮ್ಮ ರಾಜ್ಯಗಳಷ್ಟೇ ಅಲ್ಲದೆ ಹೊರ ರಾಜ್ಯಗಳಲ್ಲೂ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಭಾರತೀಯ ಬುಡಕಟ್ಟು ಸಹಕಾರ ಮಾರುಕಟ್ಟೆ ಅಭಿವೃದ್ದಿ ಒಕ್ಕೂಟ ಬುಡಕಟ್ಟು ಸಮುದಾಯಕ್ಕೆ ತರಬೇತಿ ಮತ್ತು ತಾಂತ್ರಿಕ ನೆರವು ಒದಗಿಸಲಿದೆ ಎಂದು ತಿಳಿಸಿದೆ ಕೇಂದ್ರ ಸರ್ಕಾರ ತನ್ನ ಕಾರ್ಯಾಚರಣೆ ಸಿಬ್ಬಂದಿಯನ್ನು ಹೊರತುಪಡಿಸಿ ಉಳದ ಉದ್ಯೋಗಿಗಳಿಗೆ ಅಧಿಕಾವಧಿ ಕಾರ್ಯಭತ್ತೆ ಸ್ಥಗಿತಗೊಳಿಸಲು ನಿರ್ಧರಿಸಿದೆ

ಕೇಂದ್ರ ಸಿಬ್ಲಂದಿ ಸಚಿವಾಲಯ ಈ ಸಂಬಂಧ ಆದೇಶ ಹೊರಡಿಸಿದೆ

ಅಧಿಕಾವಧಿ ಭತ್ತೆ ಮಂಜೂರಾತಿಯನ್ನು ಬಯೋಮೆಟ್ರಕ್ ಪಾಜರಾತಿಯೊಂದಿಗೆ ಸಂಪರ್ಕಿಸಲೂ ಸಹ ನಿರ್ಧರಿಸಲಾಗಿದೆ ಈ ಆದೇಶವನ್ನು ಎಲ್ಲ ಸಚಿವಾಲಯಗಳು ಇಲಾಖೆಗಳು ಹಾಗೂ ಕೇಂದ್ರ ಸರ್ಕಾರದ ಅಧೀನ ಕಚೇರಿಗಳಲ್ಲಿ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ ಯಾವುದೇ ಒಂದು ವರ್ಗದ ಉದ್ಯೋಗಿಗಳನ್ನು ಕಾರ್ಯಾಚರಣೆ ಸಿಬ್ಬಂದಿ ಪಟ್ಟಗೆ ಸೇರಿಸುವುದಕ್ಕೆ ಸಮರ್ಥನೆಯೊಂದಿಗೆ ಪಟ್ಟಿಯನ್ನು ಸಿದ್ದಪಡಿಸುವಂತೆ ಸಂಬಂಧಿಸಿದ ಸಚಿವಾಲಯಗಳು ಮತ್ತು ಇಲಾಖೆಗಳ ಆಡಳಿತ ಶಾಖೆಗಳಿಗೆ ಸೂಚಿಸಲಾಗಿದೆ

ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಬಿ ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿ ಈ ಸಭೆಗೆ ಪಕ್ಷದ ರಾಷ್ಷೀಯ ಅಧ್ಯಕ್ಷ ಅಮಿತ್ ಷಾ ಅವರನ್ನು ಆಹ್ನಾನಿಸಲು ತಾವು ಅಹಮದಾಬಾದ್ಗೆ ಹೋಗಿದ್ದುದಾಗಿ ತಿಳಿಸಿದರು

ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮಿತ್ರ ಸರ್ಕಾರದ ನಾಯಕರ ನಡುವೆ ಉಂಟಾಗಿದೆ ಎನ್ನಲಾದ ಒಡಕಿನ ಬಗ್ಗೆ ಪ್ರಸ್ತಾಪಿಸಿ ರಾಜಕೀಯ ಲಾಭ ಪಡೆಯುವುದು ಅಮಿತ್ ಷಾ ಭೇಟಿಯ ಉದ್ದೇಶವಾಗಿರಲಿಲ್ಲ ಅವರೊಂದಿಗೆ ಯಾವುದೇ ರಾಜಕೀಯ ವಿಷಯಗಳನ್ನು ಚರ್ಚಿಸಲಿಲ್ಲ ಎಂದು ಯಡಿಯೂರಪ್ಪ ಸ್ಪಷ್ಟಪಡಿಸಿದರು ಸಮಿತ್ರ ಸರ್ಕಾರದ ಎರಡೂ ಪಕ್ಷಗಳ ನಾಯಕರು ಕೆಸರೆರಚಾಟದಲ್ಲಿ ತೊಡಗಿದ್ದು ಹೊಸ ಬಜೆಟ್ ಮಂಡನೆ ರೈತರ ಸಾಲಮನ್ನಾ ಸೇರಿದಂತೆ ಪಲವಾರು ವಿಷಯಗಳ ಬಗ್ಗೆ ಪ್ರತಿನಿತ್ಯ ಭಿನ್ನ ವಿಭಿನ್ನ ಹೇಳಕೆಗಳನ್ನು ನೀಡುತ್ತಿದ್ದಾರೆ ಎಂದ ಯಡಿಯೂರಪ್ಪ ಪರಿಸ್ತಿತಿಯ ರಾಜಕೀಯ ಲಾಭ ಪಡೆಯುವ ಅಗತ್ಯ ಬಿಜೆಪಿಗೆ ಇಲ್ಲ ಎಂದು ಹೇಳಿದರು

ಮುಂಬೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶ್ರಧಾನಮಂತ್ರಿ ನರೇಂದ್ರ ಮೋದಿ ಮಾತನಾಡಿ ತುರ್ತು ಪರಿಸ್ಥಿತಿ ಭಾರತದ ಭದ್ದ ಇತಿಹಾಸದಲ್ಲಿ ಒಂದು ದುಸ್ತಪ್ನದಂತಪ ಅಧ್ಯಾಯವಾಗಿದೆ ಪ್ರಜಾಪ್ರಭುತ್ವ ಮ್ಯವಸ್ಥೆಯನ್ನು ಬುಡಮೇಲು ಮಾಡಿದ್ದ ಆ ಸಂದರ್ಭದ ಭೀಕರತೆಯನ್ನು ಇಂದಿನ ಪೀಳಿಗೆಗೆ ಮನವರಿಕೆ ಮಾಡುವ ಮೂಲಕ ಇನ್ನೆಂದಿಗೂ ಅಂತಹ ಪರಿಸ್ಥಿತಿ ಮರುಕಳಿಸದಂತೆ ಎಚ್ಚರವಹಿಸುವ ಉದ್ದೇಶದಿಂದ ಬಿಜೆಪಿ ಇಂದಿನ ದಿನವನ್ನು ಕರಾಳ ದಿನವಾಗಿ ಆಚರಿಸುತ್ತಿದೆ ಎಂದರು ಬೆಂಗಳೂರಿನಲ್ಲಿ ಸುದ್ಗೋಷ್ನಿಯಲ್ಲಿ ಮಾತನಾಡಿದ ಎದೇಶಾಂಗ ಖಾತೆ ಸಹಾಯಕ ಸಚಿವ ಎಂ

ಅಕ್ಲರ್ ತುರ್ತು ಪರಿಸ್ಸಿತಿ ಹೇರಿಕೆ ಸ್ತತಂತ್ರ ಭಾರತದ ಜಲಿಯನ್ ವಾಲಾಬಾಗ್ ದುರಂತ ಎಂದು ಬಣ್ಣಿಸಿದರು ದೇಶ ರಕ್ಷಣೆಯಲ್ಲಿ ತೊಡಗಿರುವ ಸೇನೆಯ ಬಗ್ಗೆ ಕಾಂಗ್ರೆಸ್ ಸಂಶಯ ವ್ಲಕ್ಷಪಡಿಸುತ್ತಿದೆ ಎಂದು ಎಂ

ಇಂದು ಅಂತಾರಾಷ್ಟೀಯ ಮಾದಕ ವ್ಯಸನ ಮತ್ತು ಮಾದಕವಸ್ತು ಸಾಗಾಟ ನಿಯಂತ್ರಣ ದಿನವನ್ನು ವಿಶ್ವದಲ್ಲೆಡೆ ಆಚರಿಸಲಾಗುತ್ತಿದೆ ಮಾದಕವಸ್ತುಗಳ ಸೇವನೆಯಿಂದ ಎದುರಾಗುವ ಬೃಹತ್ ಸಮಸ್ಥೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನವನ್ನು ಆಚರಿಸಲಾಗುವುದು ರಾಷ್ಷಪತಿ ರಾಮನಾಥ್ ಕೋವಿಂದ್ ದೆಹಲಿಯಲ್ಲಿಂದು ಬೆಳಗ್ಗೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಮದ್ದ ಮತ್ತು ಮಾದಕವ್ಯಸನ ನಿಯಂತ್ರಣ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿರುವವರಿಗೆ ನಾಲ್ಕನೆಯ ರಾಷ್ವೀಯ ಪ್ರಶಸ್ತಿಗಳನ್ನು ವಿತರಿಸಿ ಗೌರವಿಸಿದರು

ಅಂದಾಜು ಒಂದು ಲಕ್ಷ ಮಾದಕವಸ್ತು ಮತ್ತು ಮದ್ದ ವ್ಯಸನಗಳಿಗೆ ಪ್ರತಿ ವರ್ಷ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ

ರಾಜ್ಯದ ಉಪಮುಖ್ಯಮಂತ್ರಿ ಡಾ

ಪರಮೇಶ್ವರ್ ಬೆಂಗಳೂರಿನಲ್ಲಿ ಮಾತನಾಡಿ ಮಾದಕವಸ್ತುಗಳ ಬಳಕೆಯನ್ನು ನಿಯಂತ್ರಣಕ್ಕೆ ತರುವುದಲ್ಲದೆ ಈ ಬಗ್ಗೆ ಶಾಲಾ ಕಾಲೇಜು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದ್ದಾರೆ ಅಂತಾರಾಷ್ಟೀಯ ಮಾದಕವಸ್ತು ವಿರೋಧಿ ದಿನವನ್ನು ಜನರಲ್ಲಿ ಅರಿವು ಮೂಡಿಸುವ ಮೂಲಕ ಅರ್ಥಮೂರ್ಣವಾಗಿ ಅಚರಿಸಬೇಕಿದೆ ಕೆಲವೇ ನಿಮಿಷಗಳ ಸುಖಕ್ಕಾಗಿ ಇಡೀ ಜೀವನವನ್ನು ಪಾಳುಮಾಡಿಕೊಳ್ಳುವ ಕೃತ್ತಕ್ಷೆ ಯುವಕರು ಮುಂದಾಗಬಾರದು ಎಂದು ಅವರು ಕಿವಿಮಾತು ಹೇಳಿದ್ದಾರೆ ಶಾಲಾ ಕಾಲೇಜುಗಳಲ್ಲಿ ಕಾನೂನುಬಾಹಿರವಾಗಿ ಯಾರಾದರು ಮಾದಕವಸ್ತುಗಳ ಮಾರಾಟದಲ್ಲಿ ತೊಡಗಿದ್ದರೆ ಆ ಬಗ್ಗೆ ಸಾರ್ವಜನಿಕರು ದೂರು ನೀಡಬಹುದಾಗಿದೆ

ಯಾರು ಕೂಡ ಮಾದಕ ವ್ಯಸನಿಗಳಾಗದಂತೆ ತಡೆಯುವ ನಿಟ್ಟನಲ್ಲಿ ಎಲ್ಲರೂ ಕೈಜೋಡಿಸಬೇಕು ಎಂದು ಡಾ ಪರಮೇಶ್ವರ್ ಸಲಹೆ ನೀಡಿದರು

ಕರ್ನಾಟಕ ರಾಜ್ಯ ವಿಜ್ವಾನ ಪರಿಷತ್ ಕಾರ್ಯದರ್ತಿ ಗಿರೀತ್ ಕಡ್ಲವಾಡ್ ಕಲಬುರಗಿಯಲ್ಲಿ ಪ್ರಕಟಣೆಯಲ್ಲಿ ಈ ವಿಷಯ ತಿಳಿಸಿ ಪರಿಷತ್ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಸಂಯುಕ್ತವಾಗಿ ಸಮಾವೇಶವನ್ನು ಆಯೋಜಿಸಿದೆ ಎಂದು ಹೇಳಿದ್ದಾರೆ ಕನ್ನಡ ಭಾಷೆ ಬಳಕೆಯೊಂದಿಗೆ ವಿಜ್ವಾನಕ್ಕೆ ಸಂಬಂಧಿಸಿದ ವಿಚಾರಗಳ ಚರ್ಚೆ ವಿನಿಮಯಕ್ಕೆ ಖ್ಯಾತ ವಿಜ್ವಾನಿಗಳು ಶಿಕ್ಷಣ ತಜ್ವರು ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ವಿಜ್ಞಾನಾಸಕ್ತರಿಗೆ ಸಮಾವೇಶ ವೇದಿಕೆ ಕಲ್ಪಿಸಿ ಕೊಡಲಿದೆ ಎಂದು ಅವರು ತಿಳಿಸಿದ್ದಾರೆ

ಆರೋಗ್ಯ ಹಾಗೂ ವಿಜ್ಞಾನದ ಇನ್ನಿತರ ವಿಷಯಗಳ ಕುರಿತು ಸಮಾವೇಶದಲ್ಲಿ ಗೋಷ್ಟಗಳು ನಡೆಯಲಿವೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಮೊಲೀಸ್ ಠಾಣೆ ವ್ಯಾಪ್ತಿಯ ಚಿಕ್ಕಮಾವಳ್ಳ ಗ್ರಾಮದ ಸಮೀಪ ಇಂದು ಕಾರೊಂದು ಟ್ರಕ್ಗೆ ಡಿಕ್ಕಿ ಹೊಡೆದು ಸಂಭವಿಸಿದ ದುರಂತದಲ್ಲಿ ಒಂದೇ ಕುಟುಂಬದ ಮೂವರು ಸಾವಿಗೀಡಾಗಿದ್ದಾರೆ ಫಟನೆಯಲ್ಲಿ ಚಿಕ್ಕ ಮಗುವೊಂದು ಪವಾಡಸದೃತ ರೀತಿಯಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದೆ ಮಗುವನ್ನು ಆಸ್ಪತ್ರೆಗೆ ಸೇರಿಸಲಾಗಿದೆ ಬೆಳಗಾವಿಗೆ ಹೋಗುತ್ತಿದ್ದ ಕಾರು ಹುಬ್ಬಳ್ಳಿಯಿಂದ ಯಲ್ಲಾಪುರಕ್ಕೆ ಬರುತ್ತಿದ್ದ ಟ್ರಕ್ಕೆಗೆ ಡಿಕ್ಕ ಹೊಡೆದಿದ್ದು ಹೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮತ್ತೊಂದೆಡೆ ಕೊಪ್ಪಳ ಜಲ್ಲೆಯ ಗಂಗಾವತಿ ತಾಲೂಕಿನ ವಿಠಲಾಪುರದಲ್ಲಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ ತಂದೆ ಮತ್ತು ಮಗ ವಿದ್ಯುತ್ ತಂತಿ ತಗುಲಿ ಸಾವನ್ನಪ್ಪಿರುವ ಫಟನೆ ವರದಿಯಾಗಿದೆ

ಪಾವತಿ ಉತ್ತಮವಾಗಿದ್ದು ಈಗ ತೆರಿಗೆ ರಿಟರ್ನ್ ಅರ್ಜೆಗಳನ್ನು ಸರಳಗೊಳಿಸುವ ಪ್ರಯತ್ಯಗಳನ್ನು ನಡೆಸಲಾಗುತ್ತಿದೆ ಎಂದು ಕೇಂದ್ರ ಪಣಕಾಸು ಕಾರ್ಯದರ್ಶಿ ಹಸ್ಮುಖ್ ಅಧಿಯಾ ಹೇಳಿದ್ದಾರೆ

ಉದ್ಲೋಗಿಗಳ ಭವಿಷ್ಣನಿಧಿ ಸಂಘಟನೆಯ ವೇತನ ಪಟ್ಟಯ ಮಾಹಿತಿಯಂತೆ ಹೊಸ ಉದ್ಲೋಗಗಳು ಸ್ಪಷ್ಟಿಯಾಗಿವೆ ಎಂದು ಹೇಳಿಕೆಯಲ್ಲಿ ತಿಳಿಸಿದೆ

ಒಳನಾಡಿನ ಕೆಲವೆಡೆ ಮಳೆಯಾಗಿದೆ

ಮುನ್ಲೂಚನೆಯಂತೆ ಕರಾವಳಿಯ ಬಹುತೇಕ ಕಡೆ ದಕ್ಷಿಣ ಒಳನಾಡಿನ ಪಲವೆಡೆ ಹಾಗೂ ಉತ್ತರ ಒಳನಾಡಿನ ಕೆಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಂಭವವಿದೆ